ರಾಷ್ಷೀಯ ಪ್ರಜಾಸತ್ತಾತ್ಪಕ ಮೈತ್ರಿಕೂಟ ಎನ್ಡಿಎ ಇಂದು ಬಿಜೆಪಿ ಹಿರಿಯ ನಾಯಕ ನರೇಂದ್ರ ಮೋದಿ ಅವರನ್ನು ತನ್ನ ನಾಯಕನನ್ನಾಗಿ ಆಯ್ಲೆ ಮಾಡಿದೆ ಎನ್ಡಿಎ ನಾಯಕ ಸ್ವಾನಕ್ಕೆ ಶಿರೋಮಣಿ ಅಕಾಲಿದಳದ ನಾಯಕ ಪ್ರಕಾಶ್ ಸಿಂಗ್ ಬಾದಲ್ ಅವರು ಮೋದಿ ಹೆಸರನ್ನು ಪ್ರಸ್ತಾಪಿಸಿದರು ಅದಕ್ಕೆ ಜೆಡಿಯು ನಾಯಕ ನಿತೀಶ್ ಕುಮಾರ್ ಶಿವಸೇನಾ ನಾಯಕ ಉದ್ದವ್ ಠಾಕ್ರ ಲೋಕ ಜನಶಕ್ತಿ ಪಕ್ಷದ ನಾಯಕ ರಾಮ್ವಿಲಾಸ್ ಪಾಸ್ವಾನ್ ಮತ್ತು ಎಐಎಡಿಎಂಕೆ ನಾಯಕ ಇ ಕೆ ಪಳನಿಸ್ವಾಮಿ ಅನುಮೋದನೆ ನೀಡಿದರು ಎನ್ಡಿಪಿ ಪಕ್ಷದ ನಿಪಿ ರಿಯೊ ಮತ್ತು ಇತರೆ ಮೈತ್ರಿ ಪಕ್ಷಗಳ ನಾಯಕರು ಇದಕ್ಕೆ ಬೆಂಬಲ ನೀಡಿದರು ಈ ಸಭೆಗೆ ಮುನ್ನ ನಡೆದ ಬಿಜೆಪಿ ಸಂಸದೀಯ ಪಕ್ಷದ ಸಭೆಯಲ್ಲಿ ನರೇಂದ್ರ ಮೋದಿ ಅವರನ್ನು ಬಿಜೆಪಿ ಸಂಸದೀಯ ಪಕ್ಷದ ನಾಯಕನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಮತ್ತು ಪಕ್ಷದ ಹಿರಿಯ ನಾಯಕ ರಾಜನಾಥ್ ಸಿಂಗ್ ಅವರು ಮೋದಿ ಹೆಸರನ್ನು ಪ್ರಸ್ತಾಪಿಸಿದರು ಎನ್ಡಿಎ ಮೈತ್ರಿಕೂಟದ ಸರ್ಕಾರ ರಚನೆಗೆ ನರೇಂದ್ರ ಮೋದಿ ಅವರು ಇಂದು ರಾಷ್ಷಪತಿ ಭವನದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿ ಮಾಡಿ ಪಕ್ಕು ಮಂಡಿಸಲಿದ್ದಾರೆ ಇದಕ್ಕೂ ಮುನ್ನ ಎನ್ಡಿಎ ನಾಯಕರು ರಾಷ್ಟಪತಿ ಅವರನ್ನು ಭೇಟಿಯಾಗುವ ಸಾಧ್ಯತೆಯಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಸಂಜೆ ಗುಜರಾತ್ಗೆ ಭೇಟಿ ನೀಡಿ ತಾಯಿಯ ಆಶಿರ್ವಾದ ಪಡೆಯಲಿದ್ದಾರೆ ತಮ್ನ ಮೇಲೆ ಅವರಿಮಿತ ವಿಶ್ವಾಸವಿಟ್ಟು ಪಕ್ಷದ ಗೆಲುವಿಗೆ ಸಂಪೂರ್ಣ ಬೆಂಬಲ ನೀಡಿದ ಕ್ಷೇತ್ರದ ಜನತೆಗೆ ಧನ್ಜವಾದ ಅರ್ಪಿಸಲು ಸೋಮವಾರ ಬೆಳಗ್ಗೆ ವಾರಾಣಸಿಗೆ ಭೇಟಿ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ದೆಹಲಿಯಲ್ಲಿರುವ ಕಾಂಗ್ರೆಸ್ ಕೇಂದ್ರ ಕಚೇರಿಯಲ್ಲಿ ಪಕ್ಷದ ಕಾರ್ಯಕಾರಿ ಸಮಿತಿಯ ಸಭೆ ಪ್ರಗತಿಯಲ್ಲಿದೆ ಪಕ್ಷದ ಹಿರಿಯ ನಾಯಕರು ಪಾಜರಾಗಿದ್ದು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕಾದ ತೀವ್ರ ಹಿನ್ನಡೆಗೆ ಕಾರಣಗಳನ್ನು ಪರಾಮರ್ಶಿಸುತ್ತಿದ್ದಾರೆ ಪಕ್ಷದ ಅಧ್ಯಕ್ಷ ರಾಹುಲ್ಗಾಂಧಿ ಯುಪಿಎ ಅಧ್ಯಕ್ಷ ಸೋನಿಯಾಗಾಂಧಿ ಮಾಜಿ ಪ್ರಧಾನಿ ಮನಮೋಪನ್ಸಿಂಗ್ ಅವರಲ್ಲದೇ ಇತರ ಓಿರಿಯ ನಾಯಕರು ಸಭೆಯಲ್ಲಿ ಉಪಸ್ವಿತರಿದ್ದಾರೆ

ಈ ಸಂಬಂಧ ಕಾಂಗ್ರೆಸ್ ಅಧ್ಯಕ್ಷ ಪುದ್ದೆಗೆ ರಾಜೀನಾಮೆ ನೀಡುವ ರಾಹುಲ್ ಗಾಂಧಿ ನಿರ್ಧಾರವನ್ನು ಪಕ್ಷದ ಕಾರ್ಯಕಾರಿ ಸಮಿತಿ ತಿರಸ್ಲರಿಸಿದೆ ಆಂಧ್ರ ಪ್ರದೇಶದ ವೈಎಸ್ಆರ್ ಕಾಂಗ್ರೆಸ್ ಮುಖ್ಯಸ್ಟ ವೈಎಸ್

ಪಕ್ಷದ ಹಿರಿಯ ನಾಯಕ ಹಾಗೂ ಮಾಜಿ ಸಜಿವ ಬೋಶ್ಲ ಸತ್ವನಾರಾಯಣ ಅವರು ರೆಡ್ಡಿ ಅವರ ಹೆಸರನ್ನು ಪ್ರಸ್ತಾಪಿಸಿದರು ಇದಕ್ಕೆ ಎಲ್ಲಾ ಶಾಸಕರು ಅವಿರೋಧವಾಗಿ ಒಪ್ಪಿಗೆ ಸೂಚಿಸಿದರು ನಂತರ ಜಗನ್ ಮೋಹನ್ ರೆಡ್ಡಿ ಅವರು ರಾಜ್ಯಪಾಲ ಇ ಎಸ್ ಎಲ್ ನರಸಿಂಹನ್ ಅವರನ್ನು ಭೇಟಿ ಮಾಡಲು ಪೈದರಾಬಾದ್ಗೆ ತೆರಳಿದರು

ಚಂದ್ರತೇಖರ್ ರಾವ್ ಅವರನ್ನು ಭೇಟಿ ಮಾಡಿ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಅಷ್ವಾನ ನೀಡಲಿದ್ದಾರೆ ನಾಳೆ ಅವರು ದೆಹಲಿಗೆ ತೆರಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗುವ ಕಾರ್ಯಕ್ರಮ ನಿಗದಿಯಾಗಿದೆ ಡಿಎಂಕೆ ಪಕ್ಷದಿಂದ ಲೋಕಸಭೆಗೆ ಹೊಸದಾಗಿ ಆಯ್ಲೆಯಾಗಿರುವ ಸದಸ್ದರು ಚೆನ್ನೈನ ಪಕ್ಷದ ಕಚೇರಿಯಲ್ಲಿ ಇಂದು ಸಂಜೆ ಸಭೆ ಸೇರಲಿದ್ದಾರೆ ಡಿಎಂಕೆ ಅಧ್ಯಕ್ಷ ಎಂ ಕೆ ಸ್ಟಾಲಿನ್ ನೇತೃಕ್ಷದಲ್ಲಿ ಸಭೆ ನಡೆಯಲಿದೆ

ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಗೆ ಅನುವು ಮಾಡಿಕೊಡಲು ಒಡಿಶ್ತ ರಾಜ್ಯಪಾಲ ಪ್ರೊಫೆಸರ್ ಗಣೇಶಿ ಲಾಲ್ ಅವರು ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಮತ್ತು ಅವರ ಸಂಮಟ ಸದಸ್ಕರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಹೊಸ ಸಂಪುಟ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸುವವರೆಗೂ ತಮ್ಮ ಕಚೇರಿಯಲ್ಲಿ ಮುಂದುರುವರಿಯುವಂತೆ ರಾಜ್ಯಪಾಲರು ಮುಖ್ಯಮಂತ್ರಿ ಮತ್ತು ಅವರ ಸಂಮಟ ಸದಸ್ತರಿಗೆ ಮನವಿ ಮಾಡಿದ್ದಾರೆ

ಬರುವ ಬುಧವಾರದೊಳಗೆ ಒಡಿತ್ಡಾದಲ್ಲಿ ಹೊಸ ಸರ್ಕಾರ ರಚನೆಯಾಗಬಹುದೆಂದು ಮೂಲಗಳು ತಿಳಿಸಿವೆ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಸುನಿಲ್ ಅರೋರಾ ಆಯುಕ್ತರಾದ ಅರೋಕ ಲಾವತ ಮತ್ತು ಸುಶೀಲ್ ಚಂದ್ರ ಅವರು ರಾಷ್ಷಪತಿ ಭನದಲ್ಲಿಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿ ಮಾಡಿದರು ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಅಭ್ಯರ್ಥಿಗಳ ಪಟ್ಟಿಯನ್ನು ಆಯೋಗದ ಅಧಿಕಾರಿಗಳು ರಾಷ್ಟಪತಿಗಳಿಗೆ ಸಲ್ಲಿಸಿದರು

ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಎಲ್ಲಾ ಸಿಬ್ಬಂದಿ ಮೊಲೀಸರು ಮತ್ತು ಭದ್ರತಾ ಸಿಬ್ಬಂದಿಯನ್ನು ರಾಷ್ಟಪತಿ ಅಭಿನಂದಿಸಿದ್ದಾರೆ

ಶಕ್ಷಿಶಿಲಾ ಅಪಾರ್ಟ್ಮೆಂಟ್ನ ಮೂರನೇ ಮಹಡಿಯ ಸ್ಮಾರ್ಟ್ ಡಿಸ್ಟೆನ್ ಸ್ಪುಡಿಯೊದಲ್ಲಿ ಮಕ್ಕಳು ಚಿತ್ರಕಲಾ ತರಗತಿಯಲ್ಲಿ ಟ್ಲೂಷನ್ಗೆ ಪಾಜರಾಗಿದ್ದಾಗ ಈ ಅವಘಡ ಸಂಭವಿಸಿತೆಂದು ಮೂಲಗಳು ತಿಳಿಸಿವೆ ಅಗ್ನಿಶಾಮಕದಳದ ಸಿಭ್ಗಂದಿ ಎರಡು ಮೂರು ತಾಸು ಸತತ ಪರಿಶ್ರಮದಿಂದ ಬೆಂಕಿಯನ್ನು ಪತೋಟಿಗೆ ತಂದರು ತೀವ್ರ ಸುಟ್ಟ ಗಾಯಗಳಾಗಿರುವ ಮಕ್ಕಳಿಗೆ ಹಲವು ಆಸ್ಪತ್ರೆಗಳಲ್ಲಿ ಅಗತ್ಯ ಚಿಕಿತ್ಸೆ ನೀಡಲಾಗುತ್ತಿದೆ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಸ್ವಳಕ್ಷೆ ಧಾವಿಸಿ ಪರಿಸ್ಟಿತಿಯನ್ನು ಪರಿಶೀಲಿಸಿ ಮಕ್ಕಳಿಗೆ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ನೀಡಿದರು ಪ್ರಕರಣದ ಬಗ್ಗೆ ಉನ್ನತಮಟ್ಟದ ತನಿಖೆಗೆ ಕೂಡ ಅವರು ಆದೇಶಿಸಿದ್ದಾರೆ ಈ ನಡುವೆ ರಾಜ್ಯದ ಉಪಮುಖ್ಖಮಂತ್ರಿ ನಿತಿನ್ ಪಟೇಲ್ ಈ ಪ್ರಕರಣದ ತನಿಖೆಯ ನಂತರ ಯಾವುದಾದರೂ ನಿಯಮಗಳ ಉಲ್ಲಂಘನೆಯಾಗಿದ್ದು ಕಂಡುಬಂದಲ್ಲಿ ತಪ್ಪಿತಸ್ವರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ನಡುವೆ ಅಪಮದಬಾದ್ ವಡೋದರ ರಾಜ್ಕೋಟ್ ಮತ್ತು ಇತರ ನಗರಗಳಲ್ಲಿ ಇರುವ ಟ್ಪೂಷನ್ ತರಗತಿ ಕಟ್ಟಡಗಳಲ್ಲಿ ಸುರಕ್ಷಿತ ಅಗ್ನಿಶಾಮಕ ವ್ಯವಸ್ಥ ಇರುವುದನ್ನು ತಪಾಸಣೆಯ ಮೂಲಕ ಖಚಿತಪಡಿಸಿಕೊಳ್ಳುವವರೆಗೂ ಗುಜರಾತ್ನಲ್ಲಿ ಎಲ್ಲಾ ಟ್ಯೂಷನ್ ಇನ್ಸಿಟ್ಯೂಟ್ಗಳನ್ನು ಮುಚ್ವಲು ಸ್ಥಳೀಯ ಅಧಿಕಾರಿಗಳು ಆದೇಶ ನೀಡಿದ್ದಾರೆ

ಭ್ರಷ್ಟಾಚಾರ ಆರೋಪದಲ್ಲಿ ಮಾಜಿ ಅಧ್ಯಕ್ಷ ಜಾಕೊಬ್ ಜುಮಾ ಅವರು ಕಳೆದ ವರ್ಷ ಫೆಬ್ರವರಿಯಲ್ಲಿ ರಾಜೀನಾಮೆ ನೀಡಿದ್ದರು

ದಕ್ಷಿಣ ಆಫ್ರಿಕಾ ಸಂವಿಧಾನದ ಪ್ರಕಾರ ದೇಶದ ಜನತೆ ಪಕ್ಷಗಳನ್ನು ಆಯ್ಕೆ ಮಾಡಬೇಕಾಗುತ್ತದೆ ನಂತರ ಸಂಸತ್ತಿಗೆ ಸದಸ್ಯರನ್ನು ಮತ್ತು ಅಧ್ಯಕ್ಷರನ್ನು ಆಯ್ಕೆ ಮಾಡುತ್ತಾರೆ

ಭಾರತದ ಜ್ಯೋತಿ ಸುರೇಖ ವೆನ್ನಂ ಮುಸ್ಕನ್ ಕಿರಾರ್ ಮತ್ತು ಸ್ವಾತಿ ದುಧ್ವಾಲ್ ಅವರಿದ್ದ ವನಿತೆಯರ ತಂಡ ಕಂಚಿನ ಪದಕ ಗೆಲ್ಲುವಲ್ಲಿ ವಿಫಲವಾಗಿದೆ ಅಂಟಾಲ್ಕದಲ್ಲಿ ಆಯ್ಕೆಯಾಗಿರುವ ತಂಡಗಳು ನೆದರ್ಲ್ಕಾಂಡ್ಸ್ನಲ್ಲಿ ನಡೆಯಲಿರುವ ಬಿಲ್ಲುಗಾರಿಕೆ ವಿಶ್ವ ಚಾಂಪಿಯನ್ ಶಿಪ್ನಲ್ಲಿ ಅರ್ಹತೆ ವಡೆದರೆ ಅಂತಿಮವಾಗಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸ್ಪರ್ಧಿಸಲಿವೆ ದಕ್ಷಿಣ ಸೂಡನ್ ವಿಶ್ವಸಂಸ್ಥೆ ಸೇನಾ ಕಾರ್ಯಾಚರಣೆ ಪಡೆಗೆ ನೂತನ ಕಮಾಂಡರ್ ಆಗಿ ಭಾರತೀಯ ಭೂಸೇನೆಯ ಓರಿಯ ಅಧಿಕಾರಿ ಲೆಫ್ಟಿನೆಂಟ್ ಜನರಲ್ ಶೈಲೇಶ್ ಟಿನೈಕರ್ ಅವರನ್ನು ನೇಮಿಸಲಾಗಿದೆ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಆಂಟೋನಿಯೊ ಗುಟೆರಸ್ ಅವರು ಈ ನೇಮಕ ಮಾಡಿದ್ದಾರೆ ಈವರೆಗೆ ದಕ್ಷಿಣ ಸೂಡನ್ನ ಕಮಾಂಡರ್ ಆಗಿದ್ದ ಲೆಫ್ಟಿನೆಂಟ್ ಜನರಲ್ ಫ್ರಾಂಕ್ ಕಮಂಜಿ ಅವರ ಸೇವಾವಧಿ ನಾಳೆ ಪೂರ್ಣವಾಗಲಿದೆ